ಕೇಂದ್ರ ಜಲಶಕ್ತಿ ಸಚಿವರು ಮತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜ್ಯಗಳ ಮುಖ್ಯಮಂತ್ರಿಗಳು ಕೆನ್ ಬೆಟ್ಲಾ ಸಂಪರ್ಕ ಯೋಜನೆಯ ಐತಿಹಾಸಿಕ ಒಪ್ಪಂದಕ್ಕೆ ಪ್ರಧಾನಮಂತ್ರಿಯವರ ಉಪಸ್ಥಿತಿಯಲ್ಲಿ ಸಹಿ ಹಾಕಲಿದ್ದಾರೆ ಇದು ನದಿ ಜೋಡಣೆಯ ರಾಷ್ಟ್ರೀಯ ದೂರದ್ವಷ್ಟಿಯ ಮೊದಲ ಯೋಜನೆಯಾಗಿದೆ ಕೆನ್ನಿಂದ ಬೆಟ್ಲಾ ನದಿ ಸಂಪರ್ಕಿಸುವ ದೌಢಾನ್ ಅಣೆಕಟ್ಟೆ ಮೂಲಕ ನೀರು ಹಂಚಿಕೆ ಮತ್ತು ಎರಡೂ ನದಿಗಳನ್ನು ಸಂಪರ್ಕಿಸುವ ಕಣಿವೆ ನಿರ್ಮಾಣದ ಯೋಜನೆ ಇದಾಗಿದೆ

ದೇಶದ ಪ್ರಗತಿಗೆ ನೀರಿನ ಕೊರತೆ ಅಡ್ಡಿಯಾಗದಂತೆ ಪರಸ್ಸರ ನದಿಗಳ ನೀರು ಸಂಪರ್ಕ ಸಾಧ್ಯವಾಗಿಸಲು ಈ ಯೋಜನೆ ನಾಂದಿಯಾಗಲಿದೆ

ಜಲಸಂರಕ್ಷಣೆಗೆ ಇದು ತಳಮಟ್ಟದಿಂದ ಜನರ ಪಾಲ್ಗೊಳ್ಳುವಿಕೆಯ ಮೂಲಕದ ಜಿನಾಂದೋಲನವಾಗಿರಲಿದೆ ಚುನಾವಣೆ ನಡೆಯುವ ರಾಜ್ಯಗಳನ್ನು ಹೊರತುಪಡಿಸಿ ಇತರೆದೆ ಜಲಶಕ್ತಿ ಅಭಿಯಾನಕ್ಕೆ ಚಾಲನೆ ದೊರೆತ ನಂತರ ನೀರು ಮತ್ತು ಅದರ ಸಂರಕ್ಷಣೆಯ ಸಮಸ್ನೆಗಳ ಕುರಿತಂತೆ ಚರ್ಚೆಗೆ ಪ್ರತಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮಸಭೆ ನಡೆಯಲಿದೆ ಈ ಸಭೆಯಲ್ಲಿ ನೀರಿನ ಸಂರಕ್ಷಣೆಗೆ ಜಲ ಶಪಥ ಕೂಡ ಸ್ತ್ರೀಕಾರವಾಗಲಿದೆ ಇಂದು ವಿಶ್ನ ಜಲದಿನ ಶುದ್ಧ ನೀರಿನ ಮಹತ್ಸದ ಮೇಲೆ ಗಮನ ಹರಿಸಲಾಗುತ್ತದೆ ಮತ್ತು ಶುದ್ದನೀರಿನ ಮೂಲಗಳ ಸುಸ್ತಿರ ನಿರ್ವಹಣೆ ಕುರಿತು ಸಲಹೆ ನೀಡಲಾಗುತ್ತದೆ ಜಾಗತಿಕ ನೀರಿನ ಬಿಕ್ಕಟ್ಟು ಕುರಿತು ಅರಿವು ಮೂಡಿಸುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ

ನೀರಿನ ಮೌಲ್ಯ ಎನ್ನುವುದು ಈ ವರ್ಷದ ಧ್ಯೇಯ ವಾಕ್ಯವಾಗಿದ್ದು ವಿಶ್ವಾದ್ಯಂತ ನೀರಿನ ಪೂರೈಕೆಗಳ ನಿರ್ವಹಣೆಯಲ್ಲಿ ಆರೋಗ್ಯಕರ ಪರಿಸರ ವ್ಯವಸ್ಥೆಗಳ ನಿರ್ಣಾಯಕ ಪಾತ್ರವನ್ನು ವಿಶೇಷವಾಗಿ ಗುರುತಿಸುತ್ತದೆ ಪ್ರಧಾನಮಂತ್ರಿ ನರೇಂದ ಮೋದಿಯವರು ಕಳೆದ ತಿಂಗಳು ಫೆಬ್ರವರಿಯ ತಮ್ಮ ಮನದ ಮಾತು ಕಾರ್ಯಕ್ರಮದಲ್ಲಿ ನೀರಿಗೆ ಸಂಬಂಧಿಸಿದಂತೆ ನಮ್ಮ ಸಾಮೂಹಿಕ ಜವಾಬ್ದಾರಿಯನ್ನು ಅರ್ಥಮಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ್ದರು ನೀರಿನ ಮೂಲಗಳನ್ನು ಸ್ವಚ್ಚಗೊಳಿಸಲು ಮತ್ತು ಮಳೆ ನೀರನ್ನು ಸಂಗ್ರಹಿಸಲು ನೂರು ದಿನಗಳ ಅಭಿಯಾನ ಆರಂಭಿಸಬೇಕೆಂದು ಅವರು ಜನರಲ್ಲಿ ಮನವಿ ಮಾಡಿದ್ದರು ತಮಿಳುನಾಡು ಕೇರಳ ಮತ್ತು ಪುದುಚೆರಿಯಲ್ಲಿ ವಿಧಾನಸಭೆ ಚುನಾವಣೆಗಾಗಿ ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದೆ

ಪಶ್ಚಿಮಬಂಗಾಳ ಹಾಗೂ ಅಸ್ಪಾಂ ವಿಧಾನಸಭಾ ಚುನಾವಣೆಯ ಮೂರನೇ ಹಂತಕ್ಷಾಗಿ ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು ಇಂದೇ ಕೊನೆಯ ದಿನವಾಗಿದೆ

ಚುನಾವಣೆ ನಿಗದಿಯಾಗಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಚಾರ ಬಿರುಸುಗೊಂಡಿದೆ ಅಸ್ಟಾಂನಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ರಾಜ್ಯದಲ್ಲಿ ಮತದಾರರನ್ನು ಓಲ್ವೆಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಹಿರಿಯ ಬಿಜೆಪಿ ಮುಖಂಡ ಹಾಗೂ ಕೇಂದ್ರ ಗ್ವಹ ಸಚಿವ ಅಮಿತ್ ಷಾ ಇಂದು ಅಸ್ಬಾಂನಲ್ಲಿ ಹಲವು ಚುನಾವಣಾ ರ್ನಾಲಿಗಳನ್ನು ನಡೆಸಲಿದ್ದಾರೆ

ನಡ್ಗಾ ದಿಬ್ರುಗಡ್ ಜೋರ್ಹಟ್ ಮತ್ತು ಬಿಸ್ತನಾಥ್ನಲ್ಲಿ ಚುನಾವಣಾ ರ್ನಾಲಿಗಳನ್ನು ನಡೆಸಲಿದ್ದಾರೆ ಹಿರಿಯ ಬಿಜೆಪಿ ಮುಖಂಡ ಮತ್ತು ಕೇಂದ ಸಚಿವ ನಿತಿನ್ ಗಡ್ನರಿ ಪ್ರಚಾರಕ್ನಾಗಿ ಇಂದು ಪುದುಚೇರಿಗೆ ಭೇಟಿ ನೀಡುವ ನಿರೀಕ್ಷೆ ಇದೆ ಅಲ್ತಿ ಅವರು ರೋಡ್ ಷೋ ನಡೆಸುವ ಸಾಧ್ಯತೆ ಇದೆ

ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆ ಎನ್ನುವುದು ಉತ್ತಮ ಆಡಳಿತದ ಎರಡು ಆಧಾರ ಸ್ತಂಭಗಳಾಗಿವೆ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಶಿಕ್ಷಣ ಮಾತ್ರವಲ್ಲದೇ ಸಂಪೂರ್ಣ ವಿಶ್ವವೇ ತನ್ನ ಗಮನವನ್ನು ಉತ್ತಮ ಆರೋಗ್ಯ ರಕ್ಷಣೆ ವ್ಯವಸ್ಥೆಯತ್ತ ಹರಿಸಿದೆ ನಿನ್ನೆ ರೂರ್ಕೆಲಾ ಸ್ವೀಲ್ ಘಟಕದಲ್ಲಿ ಸೂಪರ್ ಸ್ವೆಷಾಲಿಟಿ ಆಸ್ಪತ್ರೆ ಮತ್ತು ಇಸ್ವಾಟ್ ಸ್ವಾತಕೋತ್ತರ ಸಂಸ್ಥೆಯನ್ನು ಉದ್ಘಾಟಿಸಿದ ರಾಷ್ಟ್ರ ಪತಿಯವರು ಸೂಪರ್ ಸ್ವೆಷಾಲಿಟಿ ಆಸ್ವತ್ರೆ ನಾಗರಿಕರ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲ ನೆರೆಯ ಜಾರ್ಖಂಡ್ ಮತ್ತು ಛತ್ತೀಸ್ ಗಥದ ಪ್ರಜೆಗಳಿಗೆ ಕೂಡಾ ಪ್ರಯೋಜನವಾಗಲಿದೆ ಎಂದರು ಇಸ್ಸಾಟ್ ಜನರಲ್ ಆಸ್ಸತ್ರೆಯನ್ನು ಸೂಪರ್ ಸ್ಲೆಷಾಲಿಟಿ ಆಸ್ಸತ್ರೆಯಾಗಿ ಪರಿವರ್ತಿಸಲಾಗುವುದೆಂದು ಆರುವರ್ಷಗಳ ಹಿಂದೆಯೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ವಾಗ್ಗಾನ ಮಾಡಿದ್ದರು

ನೂತನ ನಗರವನ ಯೋಜನೆ ಪಟ್ಟಣ ಪ್ರದೇಶಗಳಲ್ಲಿ ನಗರ ಅರಣ್ಯ ಸೃಷ್ಟಿಗೆ ನೆರವಾಗಲಿದೆ ಎಂದು ಕೇಂದ್ರ ಪರಿಸರ ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ಗೇಕರ್ ಅಭಿಪ್ರಾಯಪಟ್ಟಿದ್ದಾರೆ ಕರ್ನಾಟಕ ಕಾಜಧಾನಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವರು ಅರಣ್ಯ ಪ್ರದೇಶ ವಿಸ್ತೀರ್ಣ ಹೆಚ್ಚಿಸಲು ರಾಜ್ಯ ಕೈಗೊಂಡ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಾನವ ಪ್ರಾಣಿ ಸಂಘರ್ಷ ತಗ್ಗಿಸಲು ಅರಣ್ಯ ಯೋಜನೆಯಡಿ ನೀರು ಮತ್ತು ಆಹಾರ ಲಭ್ಯತೆಗೆ ಉಪಕ್ರಮ ಜಾರಿಯಲ್ಲಿದೆ ಎಂದು ವಿವರಿಸಿದರು

ಕೊರೋನಾ ಸೋಂಕು ಪ್ರಕರಣಗಳು ಮತ್ತೆ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜಸ್ಥಾನದ ಲ ನಗರಗಳಲ್ಲಿ ಇಂದಿನಿಂದ ರಾತ್ರಿ ಕರ್ಫ್ಯೂ ಹೇರಲು ಅಲ್ಲಿನ ಸರ್ಕಾರ ನಿರ್ಧರಿಸಿದೆ

ಮುಖ್ಯಮಂತ್ರಿ ಅಶೋಕ್ ಗೆಹ್ನೋಟ್ ನೇತ್ಪತ್ಸದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ವಿಶ್ಲದ ಅತಿ ದೊಡ್ಡ ಕಾರ್ಯಾಚರಣೆಗಳಲ್ಲಿ ಒಂದಾದ ವಿದೇಶಗಳಲ್ಲಿ ಸಿಲುಕಿದ್ದ ಭಾರತೀಯರನ್ನು ಮರಳಿ ಕರೆತರುವ ಕಾರ್ಯಾಚರಣೆಯನ್ನು ಭಾರತ ಕಳೆದ ವರ್ಷ ಏಳರಂದು ಆರಂಭಿಸಿತ್ತು ಆರಂಭದಲ್ಲಿ ಏರ್ ಇಂಡಿಯಾ ಮತ್ತು ಅದರ ಅಂಗಸಂಸ್ಥೆಯಾದ ಏರ್ ಇಂಡಿಯಾ ಎಕ್ಸ್ ಪ್ರೆಸ್ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಆನಂತರ ಇತರ ವಿಮಾನ ಯಾನಸಂಸ್ಥೆಗಳಿಗೆ ಕೂಡಾ ಕಾರ್ಯಕ್ರಮದಲ್ಲಿ ಪಾಲ್ಡೊಳ್ಳಲು ಅನುಮತಿಸಲಾಯಿತು ಭಾರತೀಯ ನಾಗರಿಕರನ್ನು ಹಿಂದಕ್ಕೆ ಕರೆತರಲು ಕೇವಲ ವಿಮಾನದ ಮೂಲಕ ಮಾತ್ರವಲ್ಲದೇ ಹದಗುಗಳನ್ನು ಕೂಡಾ ಉಪಯೋಗಿಸಲಾಯಿತು ವಂದೇ ಭಾರತ್ ಎನ್ನುವುದು ಕೇವಲ ಸಿಲುಕಿಕೊಂಡಿದ್ದ ಮತ್ತು ತೊಂದರೆಗೊಳಗಾಗಿದ್ದ ನಾಗರಿಕರನ್ನು ಹಿಂದಕ್ಕೆ ಕರೆತರುವುದು ಮಾತ್ರವಲ್ಲ ಅದೊಂದು ಭರವಸೆ ಹಾಗೂ ಸಂತಸದ ಅಭಿಯಾನವೂ ಆಗಿತ್ತೆಂದು ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ ದೀಪ್ ಪುರಿ ಟ್ಲೀಟ್ ಮಾದಿದ್ದಾರೆ

ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ದಾಖಲೆ ಸಂಖ್ಯೆಯನ್ನು ತಲುಪಿದ ರಾಷ್ಟ್ಗಳ ಪೈಕಿ ಭಾರತ ಕೂಡ ಸೇರಿದೆ ಜಗತ್ತಿನ ಅತಿ ದೊಡ್ಡ ಈ ಲಸಿಕೆ ಅಭಿಯಾನವನ್ನು ಕಳೆದ ಜನವರಿಯಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ನೀಡುವ ಮೂಲಕ ಆರಂಭಿಸಲಾಗಿತ್ತು

ದೆಹಲಿಯಲ್ಲಿ ನಡೆಯುತ್ತಿರುವ ಐಎಸ್ ಎಸ್ ಎಫ್ ವಿಶ್ವ ಕಪ್ ನ ಮೂರನೇ ದಿನವಾದ ನಿನ್ನೆ ಭಾರತ ಎರಡು ಚಿನ್ನ ತಲಾ ಒಂದು ಬೆಳ್ಳಿ ಮತ್ತು ಕಂಚಿನ ಪದಕ ಜಯಿಸಿದೆ